ಮೊದಲ ಬಾರಿಗೆ ವರ್ಚುವಲ್ ಹಾಗೂ ಭೌತಿಕ ಹೈಬ್ರಿಡ್ ಮಾದರಿಯಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಕೊರೊನಾ ಸಾಂಕಾಮಿಕ ಹಿನ್ನೆಲೆಯಲ್ಲಿ ಈ ಬಾರಿ ಸಾರ್ವಜನಿಕ ಪ್ರವೇಶಕ್ಕೆ ಪಲವು ನಿಬಂಧನೆಗಳಿದ್ದರೂ ವರ್ಚುವಲ್ ವೇದಿಕೆ ಮೂಲಕ ಪ್ರದರ್ಶನವನ್ನು ವೀಕ್ಷಿಸುವ ವಿಶೇಷ ಅವಕಾಶ ಮಾಡಿಕೊಡಲಾಗಿದೆ ಸೂರ್ಯ ಕಿರಣ್ ಹಾಗೂ ಸಾರಂಗ್ ವಿಮಾನಗಳ ಜಂಟಿ ಪ್ರದರ್ಶನ ಈ ಬಾರಿಯ ಏರೋ ಇಂಡಿಯಾದ ಆಕರ್ಷಣೆಯಾಗಿದೆ ವಾಯುಪಡೆಯ ಚಿನೂಕ್ ಅಪಾಜೆ ಸೇರಿದಂತೆ ಅತ್ನಾಧುನಿಕ ಹೆಲಿಕಾಪ್ಲರ್ಗಳ ಪ್ರದರ್ಶನ ದೇಶದ ವಾಯುಪಡೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದೆ

ಇಡೀ ದೇಶದಲ್ಲಿ ಬೆಂಗಳೂರನ್ನು ಅವಿಷ್ಠಾರಗಳ ನಗರ ಎಂದು ಪರಿಗಣಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆಯಲ್ಲಿರುವ ಏರೋ ಇಂಡಿಯಾ ಪ್ರದರ್ಶನ ಶುದ್ಲ ರಕ್ಷಣಾ ಉತ್ತನ್ನಗಳ ವಹಿವಾಟು ಸಮಾವೇಶವಾಗಿದ್ಲು

ಆತ್ಮ ನಿರ್ಭರ ಭಾರತ್ ಅಡಿಯಲ್ಲಿ ರಕ್ಷಣಾ ಪರಿಕರಗಳ ಉತ್ಪಾದನೆಗೆ ಆದ್ದತೆ ನೀಡಲಾಗಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಇನ್ನು ಮುಂದೆ ರಕ್ಷಣಾ ಉತ್ಪನ್ನಗಳನ್ನು ಬೇರೆ ದೇಶಗಳಿಂದ ಭಾರತ ಅವಲಂಬನೆ ಮಾಡುವುದು ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ

ಕೇಂದ್ರದ ಈ ನಿರ್ಧಾರದಿಂದ ದೇಶದ ರಾಷ್ಷೀಯ ಭದ್ರತೆ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಜೊತೆಗೆ ಎಚ್ಎಎಲ್ ಮತ್ತು ಭಾರತೀಯ ವಾಯುಸೇನೆಗೂ ಹೆಚ್ಚಿನ ಒತ್ತು ನೀಡಿದಂತಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಎಚ್ಎಎಲ್ ನಿರ್ಮಾಣ ಮಾಡುವ ಎಲ್ಲಾ ದೇತೀಯ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ

ಇನ್ನೂ ಅನೇಕ ದೇಶಗಳಿಗೆ ತೇಜಸ್ ಯುದ್ಲ ವಿಮಾನ ಪೂರ್ಲೆಕೆ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ

ರಕ್ಷಣಾ ಸಚಿವರು ನಾಳೆಯಿಂದ ಆರಂಭವಾಗಲಿರುವ ಮೂರು ದಿನಗಳ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಪಾರ್ಗೊಳ್ಟಲಿದ್ದಾರೆ

ನೂತನ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಮೂರು ಬಾರಿ ಮುಂದೂಡಿ ನಂತರ ಅಂತಿಮವಾಗಿ ರಾಜ್ಯಸಭೆ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ವಿರೋಧ ಪಕ್ಷಗಳ ಸದಸ್ಯರು ಸಭಾಪತಿ ಪೀಠದ ಬಾವಿಗೆ ಆಗಮಿಸಿ ಕೃಷಿ ಕಾಯ್ದೆಗಳ ಕುರಿತು ಚರ್ಚೆಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದರು ಇದಕ್ಕೂ ಮುನ್ನ ಪ್ರತಿಪಕ್ಷಗಳ ಬೇಡಿಕೆಯನ್ನು ಪರಿಗಣಿಸಿದ ರಾಜ್ಯಸಭಾ ಸಭಾಪತಿ ಎಂ ವೆಂಕಯ್ಯನಾಯ್ದು ರೈತರ ವಿಷಯ ಕುರಿತ ಚರ್ಚೆ ನಾಳೆ ಕೈಗೆತ್ತಿಕೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು ಸರ್ಕಾರ ಮತ್ತು ರೈತರ ನಡುವೆ ಈಗಾಗಲೇ ಪಲವು ಸುತ್ತಿನ ಮಾತುಕತೆ ನಡೆದಿದ್ದು ರಾಷ್ಟಪತಿ ಅವರು ತಮ್ಮ ಭಾಷಣದಲ್ಲಿ ರೈತರ ಪ್ರತಿಭಟನೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಸದನವು ರಾಷ್ಷಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಿದೆ ಚರ್ಚೆಯ ವೇಳೆ ಸದಸ್ವರು ರೈತರ ವಿಷಯವನ್ನು ಪ್ರಸ್ತಾಪಿಸಬಹುದಾಗಿದೆ ಎಂದರು ನಿಗದಿತ ಕಲಾಪಗಳನ್ನು ಕೈಬಿಟ್ಟು ರೈತರ ವಿಷಯ ತಕ್ಷಣವೇ ಕೈಗೆತ್ತಿಕೊಳ್ಳುವಂತೆ ಪ್ರತಿಪಕ್ಷಗಳು ನೋಟೀಸ್ ನೀಡಿದ್ದವು ಕಾಂಗ್ರೆಸ್ ಡಿಎಂಕೆ ತೃಣಮೂಲ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಆರ್ಜೆಡಿ ಆಮ್ಆದ್ಮಿ ಪಕ್ಷ ಸೇರಿದಂತೆ ಪ್ರತಿಪಕ್ಷಗಳು ರೈತರ ಪ್ರತಿಭಟನೆ ವಿಷಯಗಳನ್ನು ಪ್ರಸ್ತಾಪಿಸಿ ತ್ವರಿತವಾಗಿ ಚರ್ಚೆ ಆರಂಭಿಸುವಂತೆ ಒತ್ತಾಯಿಸಿದವು ಇದು ರಾಷ್ಟೀಯ ಪ್ರಾಮುಖ್ಯತೆಯ ವಿಷಯವಾಗಿದ್ದು ಸರ್ಕಾರ ತಕ್ಷಣವೇ ಚರ್ಚೆ ಕೈಗೆತ್ತಿಕೊಳ್ಳಬೇಕು ಎಂದು ಪ್ರತಿಪಕ್ಷಗಳು ಹೇಳಿವೆ ಪ್ರತಿಪಕ್ಷಗಳ ಬೇಡಿಕೆಯನ್ನು ಅಂಗೀಕರಿಸದ ಹಿನ್ನೆಲೆಯಲ್ಲಿ ಆ ಪಕ್ಷಗಳ ಸದಸ್ಯರು ಸದನದಿಂದ ಹೊರ ನಡೆದರು

ಆಕಾಶವಾಣಿ ಸುದ್ದಿಸೇವಾ ವಿಭಾಗ ಕೋವಿಡ್ ಸೋಂಕು ಕುರಿತ ನೇರ ವಿಶೇಷ ಚರ್ಚಾ ಕಾರ್ಯಕ್ರಮ ಇಂದು ರಾತ್ರಿ ದ್ವಿಭಾಷೆಯಲ್ಲಿ ಪ್ರಸಾರ ಮಾಡಲಿದೆ ಭಾರತೀಯ ಸಾರ್ವಜನಿಕ ಆರೋಗ್ಯ ಪ್ರತಿಷ್ಠಾನದ ಅಧ್ಯಕ್ಷ ಡಾ

ಶ್ರೀನಾಥ್ ರೆಡ್ಡಿ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ